ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆ ಹಾಗೂ ಆಲಿಕಲ್ಲಿನಿಂದ ತೊಂದರೆಗೀಡಾಗಿರುವ ರೈತರ ನೆರವಿಗೆ ಸರ್ಕಾರ ನಿಲ್ಲಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇರಳದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರ

ನಾಳೆ ನಡೆಯಲಿರುವ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಸಕಲ ಸಿದ್ದತೆ ಪೂರ್ಣಗೊಂಡಿದೆ

ಆದರೆ ಚುನಾವಣಾ ಆಯೋಗ ತಮಿಳುನಾಡಿನ ವೆಲ್ಡೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಹೆಚ್ಚಿನ ಪಣ ಬಳಕೆ ಆರೋಪದ ಮೇಲೆ ರದ್ಲುಪಡಿಸಿತ್ತು

ಮಹಾರಾಷ್ಷದಲ್ಲಿ ಮತದಾರರು ಹಾಗೂ ಚುನಾವಣೆಗೆ ನಿಯೋಜನೆಗೊಂಡಿರುವ ಸಿಭ್ಗಂದಿಯಲ್ಲಿ ಭದ್ರತೆ ಹಾಗೂ ಸುರಕ್ಷತಾ ಭಾವ ಮೂಡಿಸಲು ಭದ್ರತಾ ಸಿಬ್ಬಂದಿ ಈಗಾಗಲೇ ತಮ್ಮ ಸ್ಥಳಗಳಿಗೆ ತೆರಳಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ

ಅಸ್ಲಾಂನ ಕೆಲವು ಸ್ವಳಗಳಲ್ಲಿ ಮತದಾನವನ್ನು ವಿಡಿಯೋ ಚಿತ್ರೀಕರಣ ಹಾಗೂ ವೆಬ್ಕಾಸ್ಟಿಂಗ್ ನಡೆಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ದಿವ್ಹಾಂಗರು ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಸುಗಮವಾಗಿ ಮತ ಚಲಾಯಿಸಲು ಅನುಕೂಲವಾಗುವಂತೆ ವಿಶೇಷ ವ್ವವಸ್ಥೆ ಕೈಗೊಳ್ಳಲಾಗಿದೆ

ಇಲ್ಲಿ ವಿಶೇಷ ವೀಕ್ಷಕರನ್ನು ನೇಮಿಸಲಾಗಿದೆ

ಹಿರಿಯ ಬಿಜೆಪಿ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾರಾಷ್ಟದ ಮಾಧಾದಲ್ಲಿಂದು ಚುನಾವಣಾ ರ್ಹಾಲಿ ಉದ್ದೇಶಿಸಿ ಮಾತನಾಡಿದರು ಇತ್ತೀಚೆಗೆ ಸುರಿದಿರುವ ಅಕಾಲಿಕ ಮಳೆ ಹಾಗೂ ಆಲಿಕಲ್ಲಿನಿಂದ ಸಂಕಪ್ಪಕ್ಕೊಳಗಾಗಿರುವ ರೈತರ ಪರವಾಗಿ ಸರ್ಕಾರ ನಿಲ್ಲಲಿದೆ ಎಂದು ಹೇಳಿದ್ದಾರೆ

ಡಿ ಎ ಸರ್ಕಾರ ಮತ್ತೊಮ್ನೆ ಅಧಿಕಾರಕ್ಕೆ ಬಂದರೆ ಜಲಸಮಸ್ನೆ ಪರಿಹರಿಸಲು ಹೆಚ್ಲಿನ ಆದ್ಲತೆ ನೀಡಲಾಗುವುದು ಜಲಶಕ್ತಿ ಮಂತ್ರಾಲಯವನ್ನು ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಿನ್ನೆಯಿಂದ ಕೇರಳದಲ್ಲಿ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾರೆ ಇಂದು ಅವರು ತಮ್ನ ಎರಡನೇ ಕ್ಷೇತ್ರ ವಯನಾಡಿನಲ್ಲಿ ಚುನಾವಣಾ ಸಭೆ ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದೊಂದಿಗೆ ಕೇವಲ ಕೆಲವು ತಿಂಗಳುಗಳ ಬಾಂಧವ್ಯ ಹೊಂದುವುದನ್ನು ಇಪ್ಲಪಡುವುದಿಲ್ಲ ಜೀವನಪೂರ್ತಿ ಈ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದುವುದಾಗಿ ಘೋಷಿಸಿದರು

ಲೋಕಸಭಾ ಚುನಾವಣೆಗೆ ಮಧ್ಯಪ್ರದೇತದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿರುವ ಬಿಜೆಪಿ ಉಮೇದುವಾರರ ಪಟ್ಲಿಯನ್ನು ಇಂದು ಬಿಡುಗಡೆ ಮಾಡಿದೆ ಭೋಪಾಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ನಿಜಯ್ ಸಿಂಗ್ ವಿರುದ್ದ ಸಾಧ್ಜಿ ಶ್ರಗ್ಲಾ ಸಿಂಗ್ ಠಾಕೂರ್ ಅವರನ್ನು ಕಣಕ್ಕಿಳಿಸಿದೆ

ರಾಷ್ಲಪತಿ ರಾಮನಾಥ್ ಕೋವಿಂದ್ ವಿರುದ್ದ ಕಾಂಗ್ರೆಸ್ ನಾಯಕ ಹಾಗೂ ರಾಜಸ್ತಾನ ಮುಖ್ಚಮಂತ್ರಿ ಅಕೋಕ್ ಗೆಹಲೋಟ್ ನೀಡಿದ್ದಾರೆ ಎನ್ನಲಾದ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ ಪಕ್ಷದ ವಕ್ತಾರ ಜಿ

ಎಲ್ ನರಸಿಂಹ ದೆಹಲಿಯಲ್ಲಿ ಮಾತನಾಡಿ ಅಶೋಕ್ ಗೆಹಲೋಟ್ ನೀಡಿದ್ದಾರೆ ಎನ್ನಲಾದ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಕ್ಷಮಾಪಣೆ ಯಾಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಗೆಹಲೋಟ್ ಅವರಿಗೆ ಚುನಾವಣಾ ಆಯೋಗ ನೋಟಸ್ ನೀಡಬೇಕು ರಾಷ್ಷಪತಿ ಕುರಿತಂತೆ ಯಾವುದೇ ರಾಜಕೀಯ ಪಕ್ಸ ಹೇಳಿಕೆ ನೀಡದಂತೆ ನಿರ್ದೇಶನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಬಿಹಾರದಲ್ಲಿ ಪಕ್ಷ ವಿರೋಧಿ ಚಟುವಟಕೆ ನಡೆಸಿದ ಆರೋಪದ ಮೇಲೆ ಆರ್ಜೆಡಿ ನಾಯಕ ಅಲಿ ಅಕ್ರಫ್ ಫಾತ್ನಿ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಲಾಟಿಸಲಾಗಿದೆ ಫಾತ್ಮಿ ಈಗಾಗಲೇ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕ ರಾಜೀನಾಮೆ ಸಲ್ಲಿಸಿದ್ದಾರೆ ಮಧುಬನಿ ಲೋಕಸಭಾ ಕ್ಷೇತ್ರದಿಂದ ಮಹಾಮ್ಸೆತ್ರಿಕೂಟದ ಅಭ್ಲರ್ಥಿಯ ವಿರುದ್ದ ಪಕ್ಷೇತರವಾಗಿ ಸ್ವರ್ಧಿಸಲು ನಾಮಪತ್ರ ಸಲ್ಲಿಸುವುದಾಗಿ ಅವರು ಘೋಷಿಸಿದ್ದಾರೆ ಹಿರಿಯ ಐಎಎಸ್ ಅಧಿಕಾರಿ ಅಜಯ್ ವಿ ನಾಯಕ್ ಅವರನ್ನು ಪಶ್ಲಿಮ ಬಂಗಾಳದ ವಿಶೇಷ ವೀಕ್ಷಕರನ್ನಾಗಿ ಚುನಾವಣಾ ಆಯೋಗ ನೇಮಕ ಮಾಡಿದೆ

ರಾಜ್ಯದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ನತ ಚುನಾವಣೆ ಖಾತ್ರಿ ಪಡಿಸಲು ಚುನಾವಣಾ ಆಯೋಗ ಈಗಾಗಲೇ ವಿವೇಕ್ ದುಬೆ ಅವರನ್ನು ವಿಶೇಷ ವೀಕ್ಷಕರನ್ನಾಗಿ ನೇಮಕ ಮಾಡಿದೆ

ನಾಳೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಡ್ಯ ಹಾಸನ ಮೈಸೂರು ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಸ್ಥಾನಗಳಗಾಗಿ ಚುನಾವಣೆ ನಡೆಯಲಿದೆ

ಕೇಂದ್ರ ಗ್ರಹ ಸಚಿವ ರಾಜನಾಥ್ ಸಿಂಗ್ ಮಳೆ ಅವಘಡ ಸಂಭವಿಸಿರುವ ರಾಜ್ಯಗಳಲ್ಲಿನ ಪರಿಸ್ತಿತಿಯನ್ನು ಕೇಂದ್ರ ಸರ್ಕಾರ ನಿಕಟವಾಗಿ ಗಮನಿಸುತ್ತಿದ್ದು ಸಂತ್ರಸ್ತ ರಾಜ್ಙಗಳಿಗೆ ಸಾಧ್ಯವಿರುವ ಎಲ್ಲಾ ನೆರವು ನೀಡಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ

ಜೈನಧರ್ಮೀಯರಿಗೆ ಈ ದಿನ ಅತ್ಯಂತ ಪವಿತ್ರವಾಗಿದೆ ಭಗವಾನ್ ಮಹಾವೀರನ ಅನುಯಾಯಿಗಳು ಪ್ರಾರ್ಥನೆ ಪಠಿಸುತ್ತಾ

ರಥ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಮಹಾವೀರ ಜಯಂತಿ ಆಚರಿಸಿದರು

ಭಗವಾನ್ ಮಹಾವೀರನ ಜನ್ನಭೂಮಿ ಬಿಹಾರದ ನಳಂದಾ ಜಿಲ್ಲೆಯ ಕುಂದಲಾಪುರದಲ್ಲಿ ಪ್ರಮುಖ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಜಯಂತಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ

ಈ ಗಡುವಿನಲ್ಲಿ ದಂಡ ಪಾವತಿಸದಿದ್ದರೆ ದಂಡದ ಹಣವನ್ನು ದ್ವಿಗುಣಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಅಂತರಾಷ್ಷೀಯ ಹಾಕಿ ಫೆಡರೇಷನ್ ದಂಡ ವಿಧಿಸಿರುವುದನ್ನು ದೃಢಪಡಿಸಿರುವ ಪಾಕಿಸ್ತಾನ ಹಾಕಿ ಒಕ್ಕೂಟ ದಂಡ ಪಾವತಿಸುವ ಸ್ಥಿತಿಯಲ್ಲಿ ಕ್ರೀಡಾ ಸಂಸ್ವೆಯಿಲ್ಲ ಎಂದು ಮಹಾಪ್ರಧಾನ ಕಾರ್ಯದರ್ಶಿ ಶಬಾಜ್ ಅಪ್ಲದ್ ಕರಾಚಿಯಲ್ಲಿ ತಿಳಿಸಿ ದಂಡದ ಮೊತ್ತ ತಗ್ಗಿಸಿ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಬೇಕೆಂದು ಕೋರಿಕೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ